ಕೈಜೋಡಿಸಬೇಕು ಸಚಿವ ಡಾ ಹರ್ಷವರ್ಧನ್ ನಿವಾರ್ ಚಂಡಮಾರುತ ಸಂಭವಿಸಬಹುದಾದ ರಾಜ್ಯಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಐಎಂಡಿ ಡಿ

ಈ ಸಂದರ್ಭದಲ್ಲಿ ಅವರು ವಿಶ್ವವಿದ್ದಾಲಯದ ಶತಮಾನೋತ್ತವ ಸ್ರರಣಾರ್ಥ ಹೊರತರಲಾಗಿರುವ ನಾಣ್ಹ ಹಾಗೂ ಭಾರತೀಯ ಅಂಜಿ ಹೊರ ತಂದಿರುವ ವಿಶೇಷ ಅಂಜಿ ಚೀಟ ಹಾಗೂ ಲಕೋಟೆಯನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿಯವರು ವಿಶ್ವವಿದ್ಯಾಲಯಗಳು ದೇಶೀಯ ಉತ್ಪನ್ನಗಳ ಬಗ್ಗೆ ಸಂಶೋಧನೆಗಳನ್ನು ನಡೆಸಬೇಕಾಗಿದೆ ಮೌಲ್ಲವರ್ಧನೆಗೆ ಅಗತ್ತವಾಗಿರುವ ಆಧುನಿಕ ಪರಿಹಾರಗಳನ್ನು ಅವುಗಳಗೆ ನೀಡಬೇಕಾಗಿದೆ ಎಂದು ಸಲಹೆ ನೀಡಿದರು ದೇತೀಯ ಉತ್ತನ್ನಗಳಿಗೆ ಸಂಬಂಧಿಸಿದ ಬ್ರಾಂಡಿಂಗ್ ಮಾರುಕಟ್ಲಿ ಪಾಗೂ ಕಾರ್ಯತಂತ್ರಗಳಿಗೆ ಸಂಬಂಧಿಸಿದ ನಿರ್ವಹಣಾ ವ್ವವಶ್ಥೆ ಕಲ್ಲಿಸುವುದು ವಿಶ್ವವಿದ್ಯಾಲಯಗಳ ಕೋರ್ಸ್ಗಳ ಭಾಗವಾಗಲಿ ಎಂದು ಪ್ರಧಾನಮಂತ್ರಿ ಹೇಳಿದರು ದೇತೀಯ ಕೌಶಲ್ಲಗಳ ಬಗ್ಗೆ ವಿಶ್ವವಿದ್ಯಾಲಯಗಳು ವಿಶ್ವೇಷಣೆ ಏಕೆ ನಡೆಸಬಾರದು ಎಂದು ಪ್ರಶ್ನಿಸಿದ ಪ್ರಧಾನಮಂತ್ರಿ ಸ್ಲೀಯ ಉತ್ತನ್ನಗಳಿಗೆ ಸಂಬಂಧಿಸಿದ ಕೋರ್ಸ್ಗಳು ಹಾಗೂ ಜಿಲ್ಲೆಗಳ ಕೌತಲ್ಲಾಭಿವ್ಯದ್ಲಿಗಳು ವಿಶ್ವವಿದ್ದಾಲಯಗಳ ಪರಿಧಿಗೆ ಒಳಪಡಬಾರದು ಏಕೆ ಎಂದು ಪ್ರಶ್ವಿಸಿದರು ಲಕ್ಷೀ ವಿಲಾಸ್ ಬ್ಲಾಂಕ್ ಅನ್ನು ಡಿಬಿಎಸ್ ಬ್ಲಾಂಕ್ ಇಂಡಿಯಾ ಲಿಮಿಟೆಡ್ನೊಂದಿಗೆ ವಿಲೀನಗೊಳಿಸುವ ಯೋಜನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಮಾಧ್ವಮಗಳಗೆ ಸಂಪುಟ ನಿರ್ಧಾರಗಳನ್ನು ವಿವರಿಸಿದ ಸಚಿವರು ಸರ್ಕಾರದ ಕ್ರಮದಿಂದ ಕೇವಣಿದಾರರು ತಮ್ನ ಕೇವಣಿಗಳನ್ನು ಹಿಂಪಡೆಯಲು ಯಾವುದೇ ನಿರ್ಬಂಧಗಳು ಇರುವುದಿಲ್ಲ ಎಂದು ಸ್ವಷ್ಟಪಡಿಸಿದರು ತೀವ್ರ ಒತ್ತಡದಲ್ಲಿ ಲಕ್ಷ್ಮೀ ವಿಲಾಸ್ ಬ್ಲಾಂಕ್ ಅನ್ನು ತ್ವರಿತಗತಿಯಲ್ಲಿ ವಿಲೀನಗೊಳಿಸುವ ನಿರ್ಧಾರ ಕೈಗೊಂಡು ಕೇವಣಿದಾರರ ಹಿತ ರಕ್ಷಿಸಿ ಸ್ವಚ್ಯ ಬ್ಲಾಂಕಿಂಗ್ ವ್ಯವಸ್ಥೆಯ ತನ್ನ ಬದ್ಗತೆಯನ್ನು ಸರ್ಕಾರ ಪ್ರದರ್ತಿಸಿದೆ ಎಂದು ಅವರು ಹೇಳದರು ಅಲ್ಲದೆ ಸಂಪುಟ ಎಟಿಸಿ ಏಷ್ಲಾ ಹೆಸಿಫಿಕ್ ಸಂಸ್ಥೆ

ರಾಷ್ಷೀಯ ಪೂಡಿಕೆ ಹಾಗೂ ಮೂಲ ಸೌಕರ್ಯ ನಿಧಿ ಪ್ರಾಯೋಜಕತ್ತ

ಬಿಹಾರ ವಿಧಾನಸಭೆಯ ನೂತನ ಸಭಾದ್ವಕ್ಷರಾಗಿ ಹಿರಿಯ ಬಿಜೆಪಿ ನಾಯಕ ಹಾಗೂ ಎನ್ಡಿಎ ಅಭ್ವರ್ಥಿ ವಿಜಯ್ಕುಮಾರ್ ಸಿನ್ನಾ ಇಂದು ಆಯ್ಲಿಗೊಂಡಿದ್ದಾರೆ

ಹಿಂದಿನ ನಿತೀಶ್ ಕುಮಾರ್ ನೇತೃತ್ವದ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು

ಈ ದಿನವನ್ನು ರಾಷ್ಷೀಯ ಕಾನೂನು ದಿನವೆಂದು ಕರೆಯಲಾಗಿದ್ದು ಭಾರತ ಸಂವಿಧಾನವನ್ನು ಅಳವಡಿಸಿಕೊಂಡ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತಿದೆ

ನಾಗರಿಕರಲ್ಲಿ ಸಂವಿಧಾನದ ಮೌಲ್ತಗಳನ್ನು ಉತ್ನೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಸಂವಿಧಾನದ ಕರಡು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ದೇಶದ ಮೊದಲ ಕಾನೂನು ಸಚಿವ ಡಾ

ಆರ್ ಅಂಬೇಡ್ತರ್ ಅವರ ಕೊಡುಗೆಯನ್ನು ಸ್ನಿಸಲು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತದೆ

ಹರ್ಷವರ್ಧನ್ ಹೇಳದ್ದಾರೆ ಕ್ಷಯ ರೋಗ ನಿರ್ವಹಣೆಗೆ ಸಂಬಂಧಿಸಿದಂತೆ ಮುನ್ನೆಚ್ಲರಿಕೆ ಕ್ರಮಗಳು ಕ್ಷಯ ರೋಗದ ಪತ್ತೆ ಹಾಗೂ ನಿವಾರಣೆಯ ಪರಿಕಲ್ಪನೆಗಳು ಹೆಚ್ಚಿನ ಜನಸಂಖ್ಯೆಯನ್ನು ತಲುಪುವಂತಾಗಲು ಪರಿಣಾಮಕಾರಿ ಸಂವಹನ ಕಾರ್ಯತಂತ್ರ ಅಗತ್ಯವಾಗಿದೆ ಎಂದು ಅವರು ಹೇಳಿದರು ದೇಶದಲ್ಲಿ ಕ್ಷೆಯರೋಗ ಚಿಕಿತ್ತೆ ಹಾಗೂ ನಿರ್ವಹಣಾ ರಂಗದಲ್ಲಿ ತೊಡಗಿಸಿಕೊಂಡಿರುವ ವಿವಿಧ ಅಭಿವೃದ್ದಿ ಸಹಭಾಗಿಗಳೊಂದಿಗೆ ನಡೆದ ಸಭೆಯಲ್ಲಿ ಡಾ ಪರ್ಷವರ್ಧನ್

ಕ್ಷಯ ರೋಗದ ವಿರುದ್ಧ ದೇಶ ನಡೆಸುತ್ತಿರುವ ಹೋರಾಟಕ್ಕೆ ಎಲ್ಲಾ ದೇಶೀಯ ಹಾಗೂ ಅಂತಾರಾಷ್ಷೀಯ ಸಂಘಟನೆಗಳ ನೆರವು ಪಡೆದುಕೊಳ್ಲಲು ಈ ಸಭೆ ಒಂದು ವೇದಿಕೆಯಾಗಿ ಪರಿಗಣಿಸಬೇಕು ಎಂದು ಅವರು ಹೇಳಿದರು ಇಸ್ಲಾಂ ವಿದ್ವಾಂಸ ಮೌಲಾನಾ ಕಲ್ಲೆ ಸಾದಿಕ್ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದುಃಖ ವ್ವಕ್ತಪಡಿಸಿದ್ದಾರೆ ಅವರ ಕುಟುಂಬ ಸದಸ್ನರು ಹಾಗೂ ಅಭಿಮಾನಿಗಳಿಗೆ ಸಂತಾಪ ಸೂಚಿಸಿದ್ದಾರೆ

ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ

ಈ ಚಂಡಮಾರುತ ಮೂರು ರೀತಿಯಲ್ಲಿ ಹಾನಿ ಮಾಡುವ ಸಾಧ್ಯತೆಯಿದೆ ಅವುಗಳೆಂದರೆ ಭಾರೀ ಪ್ರಮಾಣದ ಮಕೆ ತೀವ್ರ ರೀತಿಯ ಬಿರುಗಾಳ ಹಾಗೂ ಸಮುದ್ರದಲ್ಲಿ ದೊಡ್ಡ ಪ್ರಮಾಣದ ಅಲೆಗಳನ್ನು ಉಂಟು ಮಾಡಲಿದೆ ಎಂದು ಹೇಳಿದ್ಗಾರೆ ಚಂಡಮಾರುತ ಭೂಮಿಗೆ ಸಮೀಪಿಸುವ ಸಂದರ್ಭದಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯುವ ಸಾಧ್ಯತೆಯಿದ್ದು ಇದರಿಂದ ಮರಗಳು ಬಡಮೇಲಾಗಲಿದ್ಗು ವ್ಯಾಪಕ ಪ್ರಮಾಣದ ಬೆಳೆ ಹಾನಿಗೊಳಗಾಗಲಿದೆ ಎಂದು ಅವರು ಹೇಳಿದ್ಗಾರೆ ರಸ್ತೆ ರೈಲು ಹಾಗೂ ವಿಮಾನ ಸಂಚಾರವೂ ಅಸ್ತವ್ಯಸ್ತಗೊಳ್ಳುವ ಎಲ್ಲಾ ಸಾಧ್ಯತೆಯಿದೆ ಈ ಹಿನ್ನೆಲೆಯಲ್ಲಿ ಶ್ರತಿ ಮೂರು ಗಂಟೆಗೆ ಒಮ್ನೆ ಹವಾಮಾನ ಇಲಾಖೆ ಎಚ್ಚರಿಕೆಗಳನ್ನು ಹೊರಡಿಸುತ್ತಿದೆ

ಕಳೆದ ವರ್ಷದ ಜಲ್ಲೆನಲ್ಲಿ ಐಸಿಸಿ ಅಧ್ಯಕ್ಷ ಸ್ಥಾನವನ್ನು ಶಶಾಂಕ್ ಮನೋಹರ್ ತೊರೆದ ನಂತರ ಇಮ್ರಾನ್ ಖ್ನಾಜಾ ತಾತಾಲಿಕ ಅಧ್ಯಕ್ಷರಾಗಿದ್ದರು